ಛತ್ತೀಸ್ಗಢ ವಿಧಾನಸಭೆಯ ಮೊದಲ ಹಂತದ ಚುನಾವಣೆಗೆ ಇಂದು ಸಂಜೆ ಬಹಿರಂಗ ಪ್ರಚಾರ ಮುಕ್ಕಾಯವಾಗಿದೆ

ನಾನಾ ರಾಜಕೀಯ ಪಕ್ಷಗಳ ಹಿರಿಯ ನಾಯಕರು ಇಂದು ಭರಾಟೆಯ ಪ್ರಚಾರ ನಡೆಸಿದರು

ಮಿಜೋರಾಂ ಮುಖ್ಯ ಚುನಾವಣಾಧಿಕಾರಿ ಹುದ್ದೆಗೆ ಹೆಸರುಗಳನ್ನು ಪಟ್ಟ ಮಾಡುವಂತೆ ಕೇಂದ್ರ ಚುನಾವಣಾ ಆಯೋಗ ಮಿಜೋರಾಂ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸೂಚನೆ ನೀಡಲು ನಿರ್ಧರಿಸಿದೆ ಹಾಲಿ ಮುಖ್ಯ ಚುನಾವಣಾಧಿಕಾರಿ ಎಸ್

ಈ ವಿಷಯಕ್ಕೆ ಸಂಬಂಧಿಸಿ ದೆಹಲಿಯಲ್ಲಿಂದು ಆಯೋಗ ಸಭೆ ನಡೆಸಿತು

ಶಶಾಂಕ್ ಅವರನ್ನು ಹುದ್ದೆಯಿಂದ ತೆಗೆದು ಹಾಕುವ ಕುರಿತು ಇಂದಿನ ಸಭೆಯಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ವಾಸ್ತವ ಪರಿಸ್ತಿತಿಗೆ ಅಧ್ಯಯನಕ್ನಾಗಿ ಮಿಜೋರಾಂ ರಾಜ್ಯಕ್ಕೆ ಭೇಟಿ ನೀಡಿರುವ ಆಯೋಗದ ತಂಡ ವರದಿ ನೀಡಿದ ನಂತರವಷ್ಟೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಲಲಾಗುವುದು ಎಂದು ಮೂಲಗಳು ತಿಳಿಸಿವೆ ಈ ಮಧ್ಯೆ

ಶಶಾಂಕ್ ಅವರು ಗೃಹ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅವರನ್ನು ಹುದ್ದೆಯಿಂದ ತೆಗೆದುಹಾಕಿರುವ ಕ್ರಮವನ್ನು ಮಿಜೋರಾಂನ ಎನ್ಜಿಓ ಸಮನ್ವಯ ಸಮಿತಿ ಪ್ರತ್ನಿಸಿದ್ದು ಮುಖ್ಯ ಚುನಾವಣಾಧಿಕಾರಿ ಹುದ್ದೆಯಿಂದ ತೆಗೆದುಹಾಕುವಂತೆ ಒತ್ತಾಯಿಸುತ್ತಾ ಬಂದಿದೆ ಭಾರತೀಯ ನೌಕಾಪಡೆಗೆ ಇತ್ತೀಚೆಗೆ ಅಣ್ಣಸ್ತ ಪ್ರತಿರೋಧ ಐಎನ್ಎಸ್ ಅರಿಹಂತ್ ಜಲಾಂತರ್ಗಾಮಿ ನೌಕೆ ಸೇರ್ಪಡೆಯಾಗಿರುವುದಕ್ಕೆ ಪಾಕಿಸ್ತಾನ ವ್ಲಕ್ತಪಡಿಸಿರುವ ಆತಂಕಗಳಿಗೆ ಭಾರತ ತಿರುಗೇಟು ನೀಡಿದೆ

ಸಿದ್ಗಾಂತ ಮತ್ತು ಜವಾಬ್ಗಾರಿಯೇ ಇಲ್ಲದ ರಾಷ್ಪದಿಂದ ಇಂತಹ ಆತಂಕ ಹೊರಬಿದ್ಗಿದೆ ಎಂದು ವಿದೇಶಾಂಗ ವ್ಲವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಮಾಧ್ಯಮ ಶ್ರಶ್ನೆಗಳಿಗೆ ದೆಹಲಿಯಲ್ಲಿಂದು ಉತ್ತರಿಸಿದರು ಶ್ರಧಾನಮಂತ್ರಿ ನರೇಂದ್ರ ಮೋದಿ ಈಗಾಗಲೇ ಐಎನ್ಎಸ್ ಅರಿಹಂತ್ನ ಯಶಸ್ವಿ ಗಸ್ತು ಕಾರ್ಯಾಚರಣೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಇದು ಶಾಂತಿ ಮತ್ತು ಸ್ಥಿರತೆ ಉದ್ದೇಶಕ್ಕಾಗಿ ಬಹುಮುಖ್ಯ ಸೌಕೆ ಆದರೆ ಆಕ್ರಮಣ ನೀತಿಯ ಭಾಗವಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಭಾರತ ಜವಾಬ್ದಾರಿಯುತ ರಾಷ್ಟ ಶಾಂತಿ ಮತ್ತು ಸ್ಟಿರತೆಯ ಉದ್ದೇಶಗಳಗಾಗಿ ತನ್ನ ಸೇನಾ ಸಾಮರ್ಥ್ಯಗಳನ್ನು ಬಲಪಡಿಸಿಕೊಂಡಿದೆ ಎಂದು ರವೀಶ್ ಕುಮಾರ್ ತಿಳಿಸಿದ್ದಾರೆ

ಶಹಬಾಜ್ ಅವರನ್ನು ಲಾಹೋರ್ನಲ್ಲಿಂದು ನ್ನಾಯಾಲಯಕ್ಕೆ ಹಾಜರುಪಡಿಸಿದ್ದು

ರಂಜಾನ್ ಷುಗರ್ ಮಿಲ್ಲ್ ಪ್ರಕರಣದಲ್ಲೂ ಶಹಬಾಜ್ ಅವರನ್ನು ಬಂಧಿಸಲಾಗಿತ್ತು ಎಂದು ರಾಷ್ಷೀಯ ಹೊಣೆಗಾರಿಕೆ ಬ್ಲೂರೋ ನ್ಯಾಯಾಲಯದಲ್ಲಿ ತಿಳಿಸಿದೆ ಶಹಬಾಜ್ ಬಂಧನ ಅವಧಿ ವಿಸ್ತರಿಸಿರುವುದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿರುವ ಅವರ ಪರ ವಕೀಲರು ಒಂದು ತಿಂಗಳ ಕಾಲ ಶಹಬಾಜ್ ಅವರನ್ನು ವಶದಲ್ಲಿರಿಸಿಕೊಂಡಿದ್ದರೂ ಯಾವುದೇ ತಪ್ಪುಗಳನ್ನು ಹುಡುಕಲಾಗಿಲ್ಲ ಎಂದು ವಾದಿಸಿದರು ಇದಕ್ಕೆ ಉತ್ತರಿಸಿದ ರಾಷ್ಟೀಯ ಹೊಣೆಗಾರಿಕೆಯ ಪ್ರಾಸಿಕ್ನೂಟರ್ ಬಂಧನ ಅವಧಿ ವೇಳೆ ಶಹಬಾಜ್ ಅವರು ರಾಷ್ಷೀಯ ಅಸೆಂಬ್ಲಿ ಚುನಾವಣೆ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದರಿಂದ ಸಮರ್ಪಕ ವಿಚಾರಣೆ ನಡೆಸಲಾಗಿಲ್ಲ ಎಂಬುದನ್ನು ನ್ಲಾಯಾಲಯದ ಗಮನಕ್ಕೆ ತಂದರು

ಜಮ್ಮು ಕಾಶ್ಮೀರದ ಪುಲ್ವಾಮ ಜಿಲ್ಲೆಯಲ್ಲಿ ಇಂದು ಮುಂಜಾನೆ ಭದ್ರತಾ ಪಡೆಗಳು ಕಾರ್ಯಾಚರಣೆ ನಡೆಸಿ ಇಬ್ಬರು ಉಗ್ರರನ್ನು ಕೊಂದುಹಾಕಿವೆ ಉಗ್ರರು ಅಡಗಿರುವ ನಿಖರ ಮಾಹಿತಿ ಆಧಾರಿಸಿ ಭದ್ರತಾ ಪಡೆ ಯೋಧರು ಟಿಕನ್ ಗ್ರಾಮವನ್ನು ಸುತ್ತುವರೆದು ಶೋಧ ಕಾರ್ಯಾಚರಣೆ ನಡೆಸಿದರು ಉಗ್ರರು ಗುಂಡಿನ ದಾಳಿಗೆ ಮುಂದಾದಾಗ ಪ್ರತಿದಾಳಿ ನಡೆಸಿ ಇಬ್ಲರು ಭಯೋತ್ವಾದಕರನ್ನು ಸದೆಬಡಿದರು ಉಗ್ರರ ಗುರುತು ಪತ್ತೆ ಹಚ್ಚಲಾಗುತ್ತಿದ್ದು ಕಾರ್ಯಾಚರಣೆ ಮುಂದುವರೆದಿದೆ

ಕುಪ್ಟಾರ ಜಿಲ್ಲೆಯ ತಂಗ್ದಾರ್ ವಲಯದಲ್ಲೂ ಪಾಕಿಸ್ತಾನ ಪಡೆಗಳು ಅಪ್ರಜೋದಿತ ಗುಂಡಿನ ದಾಳಿ ನಡೆಸಿವೆ ಇದಕ್ಕೆ ಭಾರತೀಯ ಪಡೆಗಳು ತಕ್ಕ ಪ್ರತ್ಯುತ್ತರ ನೀಡುತ್ತಿದ್ದು ಕಾರ್ಯಾಚರಣೆ ಮುಂದುವರೆದಿದೆ ಎಂದು ರಕ್ಷಣಾ ವಕ್ತಾರರೊಬ್ಬರು ತಿಳಿಸಿದ್ದಾರೆ ಶ್ರೀಲಂಕಾ ಸಂಸತ್ತ್ನ್ನು ವಿಸರ್ಜಿಸಿರುವ ಕ್ರಮಕ್ಕೆ ಅಮೆರಿಕ ಬ್ರಿಟನ್ ಸೇರಿದಂತೆ ಪಾಶ್ಚಿಮಾತ್ಯ ರಾಷ್ಟಗಳು ತೀವ್ರ ಆತಂಕ ವ್ಯಕ್ಷಪಡಿಸಿವೆ ಆದರೆ ಶ್ರೀಲಂಕಾ ಅಧ್ಯಕ್ಷರು ತಮಗಿರುವ ಅಧಿಕಾರ ವ್ಯಾಪ್ತಿಯಲ್ಲಿ ಸಂಸತ್ತನ್ನು ವಿಸರ್ಜಿಸಿದ್ದಾರೆ ಎಂದು ಹೊಸ ಸರ್ಕಾರ ಸಮರ್ಥಿಸಿಕೊಂಡಿದೆ ಶ್ರೀಲಂಕಾ ಸಂಸತ್ತು ವಿಸರ್ಜನೆಯಾಯಿತು ಎಂಬ ಸುದ್ದಿ ಕೇಳಿ ತೀವ್ರ ಕಳವಳ ಉಂಟಾಯಿತು ಇದರಿಂದ ರಾಜಕೀಯ ಬಿಕ್ಕಟ್ಟು ಮತ್ತಷ್ಟು ಆಳವಾಗಲಿದೆ ಎಂದು ಅಮೆರಿಕ ಆತಂಕ ಹೊರಹಾಕಿದೆ ದೇಶದ ಸ್ಥಿರತೆ ಮತ್ತು ಸಮೃದ್ಧಿ ಕಾಪಾಡಬೇಕಾದರೆ ಪ್ರಜಾಸತ್ತಾತ್ಕಕ ಸಂಸ್ಥೆಗಳು ಮತ್ತು ಪ್ರಕ್ರಿಯೆಗಳನ್ನು ಎಲ್ಲರೂ ಗೌರವಿಸುವಂತಾಗಬೇಕು ಎಂದು ಅಮೆರಿಕ ತಿಳಿಸಿದೆ ಶ್ರೀಲಂಕಾ ಅಧ್ಯಕ್ಷರು ಸಂಸತ್ತನ್ನು ವಿಸರ್ಜಿಸಿರುವ ಕ್ರಮಕ್ಕೆ ಯುನೈಟೆಡ್ ಕಿಂಗಡಮ್ ಆತಂಕ ಹೊರ ಹಾಕಿದೆ ಶ್ರೀಲಂಕಾದ ದೀರ್ಘಕಾಲಿನ ಪ್ರಜಾಸತ್ತೆಯ ಸಂಪ್ರದಾಯಗಳಿಗೆ ಗಂಡಾಂತರ ಒಡ್ಡಿದಂತಾಗಿದೆ ಆ ದೇಶದ ಸ್ಕಿರತೆ ಮತ್ತು ಸಮೃದ್ಧಿಗೆ ಆಪತ್ತು ಎದುರಾಗಿದೆ ಎಂದು ಆಸ್ಟೇಲಿಯಾದ ವಿದೇಶಾಂಗ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ ಕೆನಡಾ ಸಹ ಶ್ರೀಲಂಕಾ ರಾಜಕೀಯ ಬೆಳವಣಿಗೆಗೆ ಅತೃಪ್ತಿ ವ್ಯಕ್ತಪಡಿಸಿದೆ ಈ ಮಧ್ಯೆ ನೂತನ ಪ್ರಧಾನಿ ಮಹಿಂದಾ ರಾಜಪಕ್ಲ ನೇತೃತ್ವದ ಹೊಸ ಸರ್ಕಾರದ ಸಚಿವರು ಸಂಸತ್ ವಿಸರ್ಜನೆಯ ಕ್ರಮವನ್ನು ಸಮರ್ಥಿಸಿಕೊಂಡಿದ್ದಾರೆ ದಿನೇದಿನೆ ಹೆಚ್ಚುತ್ತಿರುವ ರಾಜಕೀಯ ಬಿಕ್ಕಟ್ಟಿಗೆ ಕಡಿವಾಣ ಹಾಕಲು ಸಂಸತ್ ವಿಸರ್ಜನೆಯ ಕ್ರಮಕ್ಕೆ ಸಂವಿಧಾನದಲ್ಲಿ ಅವಕಾಶವಿದೆ ಎಂದು ಅವರು ತಿಳಿಸಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಉಚ್ಛಾಟತ ಪ್ರಧಾನಿ ರನಿಲ್ ವಿಕ್ರೆಮೆಸಿಂಫೆ ಅವರ ಸಂಯುಕ್ತ ರಾಷ್ಟೀಯ ರಂಗ ಪಕ್ಷವು ಸಂಸತ್ ವಿಸರ್ಜನೆಯ ಅಧ್ಯಕ್ಷರ ಕ್ರಮವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಲೇರಲು ನಿರ್ಧರಿಸಿದೆ ವಂಚನೆ ಮತ್ತು ಅಕ್ರಮ ಪಣ ವರ್ಗಾವಣೆ ಪ್ರಕರಣದ ಆರೋಪದಲ್ಲಿ ಕರ್ನಾಟಕದ ಮಾಜಿ ಸಚಿವ ಹಾಗೂ ಗಣಿ ಉದ್ದಮಿ ಗಾಲಿ ಜನಾರ್ದನ ರೆಡ್ಡಿ ಬೆಂಗಳೂರಿನಲ್ಲಿಂದು ಅಪರಾಧ ವಿಭಾಗದ ಪೊಲೀಸರ ಮುಂದೆ ಹಾಜರಾಗಿ ವಿಚಾರಣೆ ಎದುರಿಸಿದರು ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಪೊಲೀಸ್ ಕೇಂದ್ರ ಅಪರಾಧ ವಿಭಾಗವು ರೆಡ್ಡಿ ಪತ್ತೆಗಾಗಿ ಬುಧವಾರ ಶೋಧ ಕಾರ್ಯಾಚರಣೆ ಆರಂಭಿಸಿತು ಬಾಸಗಿ ಹಣಕಾಸು ಸಂಸ್ಥೆಯೊಂದರ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಿಂದ ಬಚಾವು ಮಾಡಲು ಜನಾರ್ದನ ರೆಡ್ಡಿ

ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಮರಸ್ಟತ ನಟಿ ಸೌಮಿತ್ರ ಚಟರ್ಜಿ ಮತ್ತು ಬಾಲಿವುಡ್ ಹಿರಿಯ ನಟ ಅಮಿತಾಬ್ ಬಚ್ಚನ್ ಅವರು ಚಿತ್ರೋತ್ಲವವನ್ನು ಉದ್ಘಾಟಿಸಿದರು ಇರಾನ್ ಹೆಸರಾಂತ ನಿರ್ದೇಶಕ ಮಜಿದ್ ಮಜೀದಿ ಸೇರಿದಂತೆ ಹಲವಾರು ಕಲಾವಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ

ಅಮೆರಿಕ ಸ್ಪೇನ್ ಫ್ರಾನ್ಸ್ ಮತ್ತು ರಷ್ಟಾದ ಅಂತಾರಾಷ್ಷೀಯ ಪ್ರಶಸ್ತಿ ಗಳಿಸಿದ ಚಲನಚಿತ್ರಗಳು ಇಲ್ಲಿ ಪ್ರದರ್ಶನ ಕಾಣಲಿವೆ ಶಾರೂಕ್ಖಾನ್ ಜಯಾ ಬಚ್ಚನ್ ಸೇರಿದಂತೆ ದೇಶದ ಹಲವಾರು ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಪಾರ್ಗೊಂಡಿದ್ದಾರೆ